ಶಾಂಘ್ವೆ ಸಹಕಾರ ಸಂಘಟನೆ ಶ್ವಂಗಸಭೆಯಲ್ಲಿ ಪಾಲ್ಲೊಳ್ಳಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಷ್ಕೇಕ್ಗೆ ಪ್ರಯಾಣ

ಹಣಕಾಸು ಮಂತ್ರಿಗಳಿಂದ ಬಜೆಟ್ ಪೂರ್ವ ಸಮಾಲೋಚನೆ ಇಂದು ಹಣಕಾಸು ಮತ್ತು ಷೇರುಮಾರುಕಟ್ಟೆ ಪ್ರತಿನಿಧಿಗಳೊಂದಿಗೆ ಸಭೆ

ವಾಯು ಚಂಡಮಾರುತದ ದಿಕ್ಕು ಬದಲು ಗುಜರಾತ್ ಕರಾವಳಿಗೆ ಹೆಚ್ಚು ಅಪಾಯವಿಲ್ಲ ಆದರೂ ಸಮುದ್ರ ತೀರ ಪ್ರದೇಶಗಳಲ್ಲಿ ಕಟ್ಟೆಚ್ಚರ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ನಾಟಿಂಗಮ್ನಲ್ಲಿ ಇಂದು ಮಧ್ಯಾಹ್ನ ಭಾರತ ನ್ಯೂಜಿಲೆಂಡ್ ಪಂದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ ಮುಖ್ಯಸ್ಥರ ಶ್ಬಂಗಸಭೆಯಲ್ಲಿ ಭಾಗಿಯಾಗುವ ಸಲುವಾಗಿ ಇಂದು ಬೆಳಗ್ಗೆ ಕರ್ಗೀಸ್ತಾನದ ರಾಜಧಾನಿ ಬಿಷ್ಲೇಕ್ಗೆ ಪ್ರಯಾಣ ಬೆಳೆಸಿದರು

ಭಾರತ ಕಜಕಸ್ತಾನ ಚೀನಾ ಕರ್ಗೀಸ್ತಾನ ಪಾಕಿಸ್ತಾನ ರಷ್ಯಾ ತಜಕೀಸ್ತಾನ ಮತ್ತು ಉಜ್ಬೇಕಿಸ್ತಾನ ಈ ಸದಸ್ಯ ರಾಷ್ಟಗಳಾಗಿವೆ

ಹಾಲಿ ಶ್ವಂಗಸಭೆಯಲ್ಲಿ ಜಾಗತಿಕ ಭದ್ರತಾ ಪರಿಸ್ಡಿತಿ ಬಹುಪಕ್ಷೀಯ ಆರ್ಥಿಕ ಸಹಕಾರ ಅಂತಾರಾಷ್ಟೀಯ ಮತ್ತು ಪ್ರಾಂತೀಯ ಪ್ರಾಮುಖ್ಯದ ಹಲವಾರು ವಿಷಯಗಳನ್ನು ಚರ್ಚಿಸಲಾಗುವುದು

ರಾಷ್ಟಗಳ ಮುಖ್ಯಸ್ದರ ಪರಿಷತ್ ಸಿಎಚ್ಎಸ್ ಎನ್ನುವುದು ಸಂಘಟನೆಯಲ್ಲಿ ನಿರ್ಣಯ ಕೈಗೊಳ್ಳುವ ಪ್ರಮುಖ ಮಂಡಳಿಯಾಗಿದೆ ಎಲ್ಲಾ ಪ್ರಮುಖ ವಿಷಯಗಳ ಕುರಿತ ನಿರ್ಣಯಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳಲು ಇದು ವರ್ಷಕ್ಕೊಮ್ಮೆ ಸಭೆ ಸೇರುತ್ತದೆ ಸಿಎಚ್ಎಸ್ ಸಭೆ ನಾಳಿ ಮತ್ತು ನಾಡಿದ್ದಿಗೆ ನಿಗದಿಯಾಗಿದೆ

ಇತ್ತೀಚಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅದ್ಬುತ ಗೆಲುವು ಸಾಧಿಸಿದ ಪ್ರಧಾನಮಂತ್ರಿಯವರಿಗೆ ಚೇನಾ ಅಧ್ಯಕ್ಷರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ

ಅಲ್ಲದೆ ಉಭಯ ನಾಯಕರು ಡೋಕ್ಲಾಮ್ ವಿಷಯ ಕುರಿತು ಚರ್ಚಿಸುವ ಸಾಧ್ಯತೆಯಿದೆ ಆರ್ಥಿಕ ಮತ್ತು ವಾಣಿಜ್ಯ ವಿಷಯಗಳ ಕುರಿತಂತೆಯೂ ಶಾಂಘೈ ಸಹಕಾರ ಒಕ್ಕೂ ್ದದಲ್ಲಿ ವಿಸ್ಪತ ಚರ್ಚೆ ನಡೆಯಲಿದೆ

ಇದರಿಂದಾಗಿ ಆಧಾರ್ ದುರುಪಯೋಗ ತಡೆಗೆ ನೆರವಾಗಲಿದೆ

ಆಧಾರ್ ಸಂಖ್ಯೆ ಅಥವಾ ಇತರ ಯಾವುದೇ ವಿಷಯಗಳ ಪೂರ್ಣ ಪ್ರಮಾಣದ ಸುರಕ್ಷತೆಯನ್ನು ಕಾಪಾಡಲು ಕೇಂದ್ರ ಮುಂದಾಗಿದೆ

ಈ ಕುರಿತಂತೆ ಹೊರಡಿಸಲಾಗಿದ್ದ ಸುಗ್ರೀವಾಜ್ಞೆ ಬದಲಿಗೆ ಈ ಮಸೂದೆ ಯನ್ನು ಸಂಸತ್ತಿನ ಮುಂಬರುವ ಅಧಿವೇಶನದಲ್ಲಿ ಮಂದಿಸಲಾಗುವುದು

ಈ ಮಸೂದೆಯಲ್ಲಿ ದಿಧೀರ್ ತ್ರಿವಳಿ ತಲಾಖ್ ಪದ್ಧತಿಯನ್ನು ಕಾನೂನುಬಾಹಿರ ಮತ್ತು ಅಕ್ರಮ ಎಂದು ಫೋಷಿಸಲಾಗಿದೆ

ರಾಜ್ಯದ ಪ್ರಸಕ್ತ ಸ್ಥಿತಿಗತಿಯನ್ನು ಅವಲೋಕಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಜಮ್ಮು ಕಾಶ್ಮೀರದ ಇತರೆ ಪ್ರದೇಶಗಳಲ್ಲಿ ಮತ್ತು ಅಂತಾರಾಷ್ಟೀಯ ಗದಿಯಲ್ಲಿ ನೆಲೆಸಿರುವವರಿಗೆ ಈ ಮಸೂದೆ ನೆರವಾಗಲಿದೆ ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ಇದರಿಂದಾಗಿ ಮುಂಚೂಣಿ ಮತ್ತು ಕನಿಷ್ಣ ಉಷ್ಣಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ಯೋಧರ ಭೌತಿಕ ಮತ್ತು ಮಾನಸಿಕ ಸ್ಥಿತಿಗತಿ ಅರಿಯಲು ಹಾಗೂ ಯೋಗ ಪದ್ದತಿ ಗಿಡಮೂಲಿಕೆಗಳು ಮತ್ತು ನ್ಯೂಟ್ಯಾಸಿಟಿಕಲ್ಪ್ ಪದ್ದತಿಗಳ ಬಳಕೆ ಬಗ್ಗೆ ಅಧ್ಯಯನ ನಡೆಸಲು ಸಹಕಾರಿಯಾಗುತ್ತದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಪೂರ್ವ ಸಮಾಲೋಚನೆ ಇಂದೂ ಮುಂದುವರಿಸಿದ್ದು ಹಣಕಾಸು ಮತ್ತು ಷೇರುಮಾರುಕಟ್ಟೆ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ

ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿ ಈಸ್ಪರ್ ದಿನದಂದು ನಡೆದ ಬಾಂಬ್ ದಾಳಿ ಘಟನೆ ಹಿನ್ನೆಲೆಯಲ್ಲಿ ರಾಷ್ಟೀಯ ತನಿಖಾ ಸಂಸ್ದೆ ಎನ್ಐಎ ತಮಿಳುನಾದಿನ ಕೊಯಮತ್ತೂರಿನಲ್ಲಿ ನಿನ್ನೆ ಆರು ಮಂದಿಯನ್ನು ಬಂಧಿಸಿದೆ

ಮುಂದಿನ ತಿಂಗಳ ಭಾರತ ಅಮೆರಿಕ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಸಮಾಲೋಚನೆ ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೊ ವಾಷಿಂಗ್ಸನ್ನಲ್ಲಿ ಹೇಳಿದ್ದಾರೆ

ಸಮುದ್ರದಲ್ಲಿ ಎದ್ದಿರುವ ವಾಯು ಚಂಡಮಾರುತ ನಿರೀಕ್ವಿಸಿದಂತೆ ಗುಜರಾತ್ಗೆ ಅಪ್ಪಳಿಸದೇ ಅದೇ ಮಾರ್ಗದ ಮೂಲಕ ಪೋರ್ಬಂದರ್ ಕರಾವಳಿಗೆ ತಲುಪಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ